ಐಎನ್ಎಕ್ಸ್ ಮೀಡಿಯಾ ಪಗರಣ ಸಂಬಂಧ ಕೇಂದ್ರದ ಮಾಜಿ ಸಚಿವ ಪಿ

ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಷಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಪಿ

ಯುಎಇ ಮತ್ತು ಬಹರೇನ್ ಪ್ರವಾಸ ಪೂರ್ಣಗೊಳಿಸಿದ ನಂತರ ಮನಾಮಾದಿಂದ ಪೂನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಬಿಯರಿಟ್ಸ್ ತಲುಪಿದ್ದಾರೆ

ಈ ಆಪ್ಲಾನವು ಭಾರತ ಮತ್ತು ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ಸಹಕಾರ ಸಂಬಂಧ ಹಾಗೂ ಮ್ಯಾಕ್ರನ್ ಮೋದಿ ನಡುವಿನ ವ್ಲೆಯಕ್ತಿಕ ಬಾಂಧವ್ಯಕ್ಷೆ ಸಾಕ್ಷಿಯಾಗಿದೆ ಅಲ್ಲದೇ ಭಾರತವನ್ನು ಜಾಗತಿಕ ಮಟ್ಲದಲ್ಲಿ ಆರ್ಥಿಕ ಸದ್ಭಡ ರಾಷ್ಷ ಎಂದು ಪರಿಗಣಿಸಿರುವ ಹಿನ್ನೆಲೆಯಲ್ಲಿ ಈ ಆಹ್ಲಾನ ನೀಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ತಿಳಿಸಿದೆ ಅಮೆರಿಕ ಇಟಲಿ ಪ್ರಾನ್ಸ್ ಜರ್ಮನಿ ಕೆನಡಾ ಜಪಾನ್ ಹಾಗೂ ಇಂಗ್ಲೆಂಡ್ ರಾಷ್ಸಗಳು ಪಾಲ್ಗೊಳ್ಳಲಿರುವ ಶ್ವಂಗ ಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ಮೋದಿ ಅವರು ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಲನ್ ವಿಶ್ವಸಂಸ್ಠೆಯ ಪ್ರಧಾನ ಕಾರ್ಯದರ್ಶಿ ಆಂಟೊನಿಯೊ ಗುಟಾರೆಸ್ ಅವರೊಂದಿಗೆ ಮಾತುಕತೆ ನಡೆಸಿದರು ಬೋರಿಸ್ ಜಾನ್ಸನ್ ಜತೆ ಮಾತುಕತೆ ವೇಳೆ ಮೋದಿ ಅವರು ವ್ಯಾಪಾರ ಬಂಡವಾಳ ಹೂಡಿಕೆ ರಕ್ಷಣಾ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಸಹಕಾರ ಸಂಬಂಧ ವ್ಯಧ್ಧಿಸುವ ಕುರಿತು ಚರ್ಚಿಸಿದರು ಬ್ರಿಟನ್ ಪ್ರಧಾನಮಂತ್ರಿಯಾಗಿ ಬೋರಿಸ್ ಜಾನ್ಸನ್ ಆಯ್ಕೆಯಾದ ನಂತರ ಮೋದಿ ಅವರ ಮೊದಲ ಭೇಟಿ ಇದಾಗಿದೆ ಭಾರತ ಮತ್ತು ವಿಶ್ವಸಂಸ್ಥೆ ನಡುವಿನ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಮೋದಿ ಮತ್ತು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಂಟೊನಿಯೊ ಗುಟಾರೆಸ್ ಚರ್ಚೆ ನಡೆಸಿದರು ಎಂದು ಪ್ರಧಾನಮಂತ್ರಿ ಸಚಿವಾಲಯ ಟ್ವೀಟ್ ಮೂಲಕ ಮಾಹಿತಿ ನೀಡಿದೆ

ಚಿದಂಬರಂ ಸಲ್ಲಿಸಿರುವ ಮೇಲ್ಮನವಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇಂದು ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಇದೆ

ಕಸ್ವಡಿ ಅವಧಿ ಇಂದಿಗೆ ಮೂರ್ಣಗೊಳ್ಳಲಿದೆ ಚಿದಂಬರಂ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಉಭಯ ದೇಶಗಳ ನಡುವೆ ಹೆಚ್ಚುತ್ತಿರುವ ರಕ್ಷಣಾ ಸಹಕಾರ ಸಂಬಂಧವನ್ನು ವೃದ್ಧಿಸಲು ಭಾರತೀಯ ವಾಯುಪಡೆಯ ಮುಖ್ಕಸ್ಥ ಬಿ ಎಸ್ ಧನೋವಾ ಅವರು ಇಂದು ಮೂರು ದಿನಗಳ ಥೈಲ್ಕಾಂಡ್ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ

ಈ ಸಮ್ಮೇಳನದಲ್ಲಿ ಸಾಮಾನ್ಯ ಸವಾಲುಗಳು ಅವುಗಳ ದೃಷ್ಟಿಕೋನ ರಾಷ್ಷಗಳು ಅವುಗಳನ್ನು ಎದುರಿಸುವುದರ ಬಗ್ಗೆ ಮುಕ್ತ ಚರ್ಚೆ ನಡೆಸಲಿವೆ ತಮಿಳುನಾಡಿಗೆ ಉಗ್ರರು ನುಸುಳಿದ್ದಾರೆ ಎಂಬ ಮಾಹಿತಿಯ ಹಿನ್ನೆಲೆಯಲ್ಲಿ ಮೂವರು ಶಂಕಿತರನ್ನು ವಿಚಾರಣೆಗೊಳಪಡಿಸಿದ್ದ ತಮಿಳುನಾಡು ಮೊಲೀಸರು ನಂತರ ಬಿಡುಗಡೆ ಮಾಡಿದ್ದಾರೆ ಕೊಯಮತ್ತೂರಿನ ಕಾರುಣ್ಯ ನಗರದಲ್ಲಿ ಮೂವರು ವ್ಯಕ್ತಿಗಳನ್ನು ರಾಷ್ಷೀಯ ತನಿಖಾದಳದ ವಿಶೇಷ ತಂಡ ಎಸ್ ಐ ಟಿ ನಾಲ್ಕು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು ನಂತರ ಮೂವರನ್ನು ಬಿಡುಗಡೆ ಮಾಡಲಾಯಿತು

ಈ ನಡುವೆ ಜಮ್ನುವಿನ ಸೆಕ್ರೆಟರಿಯೇಟ್ ಕಟ್ಲಡದ ಮೇಲೆ ಹಾರಿಸಲಾಗಿದ್ದ ಜಮ್ನು ಕಾಶ್ವೀರದ ಧಜವನ್ನು ತೆಗೆದು ಹಾಕಲಾಗಿದೆ ಈ ನಡುವೆ ಮೊಲೀಸ್ ಮುಖ್ಯಸ್ವರು ಹಾಗೂ ಬಿಎಸ್ಎಫ್ ಮಹಾನಿರ್ದೇಶಕರು ದಕ್ಷಿಣ ಕಾಶ್ಮೀರಕ್ಕೆ ಭೇಟ ನೀಡಿ ಅಲ್ಲಿನ ಭದ್ರತಾ ಪರಿಸ್ತಿತಿಯನ್ನು ಅವಲೋಕಿಸಿದರು ಭಯೋತ್ಪಾದನೆ ವಿರುದ್ದದ ಹೋರಾಟವನ್ನು ಮುಂದುವರಿಸಲಾಗುವುದು ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಜಮ್ನು ಮತ್ತು ಕಾಶ್ನೀರದಲ್ಲಿ ಕೈಗೊಳ್ಳಬಹುದಾದ ಅಭಿವ್ಯದ್ದಿ ಯೋಜನೆಗಳ ಕುರಿತು ಪರಿಶೀಲನೆ ನಡೆಸಲು ಅಲ್ಪಸಂಖ್ಯಾತ ವ್ಚವಹಾರ ಸಚಿವಾಲಯದ ತಂಡ ಇಂದು ಜಮ್ನುಗೆ ಆಗಮಿಸಲಿದೆ ಅಲ್ಲಸಂಖ್ಯಾತ ವ್ಯವಹಾರ ಸಚಿವ ಮುಕ್ತಾರ್ ಅಬ್ಲಾಸ್ ನಖ್ಖಿ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ತನದಲ್ಲಿ ಈ ಕುರಿತು ಮಾಹಿತಿ ನೀಡಿದರು

ಈ ನಿಟ್ಟಿನಲ್ಲಿ ವಿಶೇಷ ತಂಡ ಅಧ್ಯಯನ ನಡೆಸಲಿದೆ ಎಂದರು ಎಲ್ಲೆಲ್ಲಿ ತಾಲಾ ಕಾಲೇಜು ಅಗತ್ಯವಿದೆ ಆಸ್ಪತ್ರೆಗಳು ಕೌಶಲ ಅಭಿವ್ಯದ್ದಿ ಕೇಂದ್ರಗಳು ಹಾಗೂ ಇತರೆ ಕೇಂದ್ರಗಳನ್ನು ಆರಂಭಿಸುವ ಕುರಿತು ಅಧ್ಯಯನ ನಡೆಸಿ ವರದಿ ಸಲ್ಲಿಸಲಾಗುವುದು ಎಂದು ಸಚಿವರು ಮಾಪತಿ ನೀಡಿದರು ಪಾಕಿಸ್ತಾನದ ಕಡೆಯಿಂದ ಹರಿದು ಬಂದ ನೀರಿನಿಂದ ಪಂಜಾಬ್ನ ಫಿರೋಜ್ಮರ ಜಿಲ್ಲೆಯ ತೆಂಡಿವಾಲಾದಲ್ಲಿ ಕಡೆಗೋಡೆ ಹಾನಿಗೊಳಗಾಗಿದೆ ಹಾನಿಗೊಳಗಾಗಿರುವ ಈ ತಡೆಗೋಡೆಯನ್ನು ಸರಿಪಡಿಸುವ ಕಾರ್ಯ ಭರದಿಂದ ಸಾಗಿದೆ ಎಂದು ಚಂಡೀಗಢದ ವಕ್ತಾರರು ತಿಳಿಸಿದ್ದಾರೆ ಎನ್ಡಿಆರ್ಎಫ್ ಮತ್ತು ಸೇನಾ ತಂಡಗಳನ್ನು ಮುನ್ನೆಚ್ವರಿಕಾ ಕ್ರಮವಾಗಿ ನಿಯೋಜನೆ ಮಾಡಲಾಗಿದೆ ಯೆಮನ್ನ ದಕ್ಷಿಣ ಜಿಜಾನ್ ನಗರದಲ್ಲಿ ಬಂಡುಕೋರರು ಹಾರಿಸಿದ ಕ್ಷಿಪಣಿಯನ್ನು ಸೌದಿ ಅರೇಬಿಯಾ ಹೊಡೆದುರುಳಿಸಿದೆ ಜಿಜಾನ್ನಲ್ಲಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಇರಾನ್ನ ಹುಥಿಸ್ ಬಂಡುಕೋರರು ಈ ಕ್ಷಿಪಣಿಗಳನ್ನು ಹಾರಿಸಿದ್ದರು ಇದರಿಂದ ಯಾವುದೇ ಹಾನಿ ಅಥವಾ ಸಾವುನೋವುಗಳು ವರದಿಯಾಗಿಲ್ಲ ಎಂದು ಮಾಧ್ಯಮಗಳು ವರದಿ ಮಾಡಿವೆ

ಬಿಡಬ್ಲ್ಯೂಎಫ್ ವಿಶ್ವ ಚಾಂಪಿಯನ್ಷಿಪ್ನಲ್ಲಿ ಸಿಂಧು ಗಳಿಸಿರುವ ಚಿನ್ನದ ಪದಕ ಸೇರಿದಂತೆ ಇದುವರೆಗೆ ಭಾರತ ಪ್ರಸಕ್ತ ವರ್ಷ ಎರಡು ಚಿನ್ನದ ಪದಕ ಗಳಿಸಿದಂತಾಗಿದೆ ಪುರುಷರ ಸಿಂಗಲ್ಸ್ನಲ್ಲಿ ಸಾಯಿ ಪ್ರಣೀತ್ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ ಪಿವಿ ಸಿಂಧು ಅವರಿಗೆ ಇದು ವಿಶ್ವ ಚಾಂಪಿಯನ್ಷಿಪ್ನ ಐದನೇ ಪದಕವಾಗಿದ್ದು ಮಹಿಳೆಯರ ಸಿಂಗಲ್ಸ್ನ ಇತಿಹಾಸದಲ್ಲಿ ಚೀನಾದ ಝಾಂಗ್ ನಿಂಗ್ ಸೇರಿದಂತೆ ಜಂಟಿಯಾಗಿ ಅತ್ಯಧಿಕ ಪದಕ ಗಳಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ರಾಷ್ಲಪತಿ ರಾಮ್ನಾಥ್ ಕೋವಿಂದ್ ಉಪರಾಷ್ಲಪತಿ ಎಂ ವೆಂಕಯ್ಲನಾಯ್ನು ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಜಾಂಪಿಯನ್ ಪಿ ವಿ ಸಿಂಧು ಅವರ ಈ ಸಾಧನೆಗೆ ಅಭಿನಂದಿಸಿದ್ದಾರೆ ಇಡೀ ದೇಶಕ್ಷೆ ಪಿ ವಿ ಸಿಂಧು ಅವರ ಸಾಧನೆ ಹೆಮ್ನೆಯ ಕ್ಷಣವಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮಾಡಿದ್ದಾರೆ ಉಪರಾಷ್ಟಪತಿ ವೆಂಕಯ್ಯನಾಯ್ದು ಇಡೀ ದೇಶ ಸಿಂಧು ಅವರ ಅದ್ವಿತೀಯ ಸಾಧನೆಯಿಂದಾಗಿ ಹೆಮ್ನೆ ಪಡುವಂತಾಗಿದೆ ಎಂದು ಪ್ರಶಂಸಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಪಿವಿ ಸಿಂಧು ಬ್ವಾಡ್ಮಿಂಟನ್ ನಲ್ಲಿ ತೋರಿದ ಉತ್ಸಾಹ ಹಾಗು ಸಮರ್ಪಣಾಭಾವ ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಪಿವಿ ಸಿಂಧು ಸಾಧನೆ ಮುಂದಿನ ಪೀಳಿಗೆಗೂ ಪ್ರೇರೇಪಣೆಯಾಗಲಿದೆ ಎಂದು ಮೋದಿ ಶ್ವಾಘಿಸಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಪಿವಿ ಸಿಂಧು ಅಸಾಧಾರಣ ಆಟಗಾರ್ತಿ ಎಂದು ಪ್ರಶಂಸಿಸಿದ್ದಾರೆ ಕೇಂದ್ರ ಗ್ನಹ ಸಚಿವ ಅಮಿತ್ ಷಾ ಪಿವಿ ಸಿಂಧು ಅವರ ಈ ಅದ್ಲುತ ಸಾಧನೆಯಿಂದಾಗಿ ಇಡೀ ರಾಷ್ಷ ಹೆಮ್ಮೆ ಪಡುವಂತಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಕ್ರೀಡೆ ಮತ್ತು ಯುವ ಸಬಲೀಕರಣ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಬಿಡಬ್ಲೂಎಫ್ ಬ್ಯಾಡಿಂಟನ್ ಪಂದ್ಯಾವಳಿಯಲ್ಲಿ ಪಿ

ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಕೂಡಾ ಪಿ

ಸಿಂಧೂ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ